ಸೋಂಕು ಪತ್ತೆ ಪರೀಕ್ಷೆ ಪ್ರಮಾಣ ಹೆಚ್ಚಾಗುತ್ತಿರುವ ಹಾಗೂ ಪ್ರಯೋಗಾಲಯ ಸಿಬ್ಬಂದಿ ಸಹ ಸೋಂಕಿಗೆ ಒಳಗಾಗುತ್ತಿರುವ ಹಿನ್ನೆಲೆಯಲ್ಲಿ ಆರ್ಟಿಪಿಸಿಆರ್ ಪರೀಕ್ಷೆಯನ್ನು ಎಲ್ಲರಿಗೂ ದೊರೆಯುವಂತೆ ಸೌಲಭ್ಯ ವಿಸ್ತರಣೆ ಮಾಡಬೇಕು ಯಾವುದೇ ವ್ಯಕ್ತಿ ಸೋಂಕಿತರಾಗಿ ಗುಣಮುಖರಾದ ನಂತರ ಮತ್ತೊಮ್ನ ಅವರನ್ನು ಪರೀಕ್ಷೆಗೆ ಒಳಪಡಿಸುವ ಅಗತ್ಯವಿಲ್ಲ ಆಸ್ತ್ರೆಯಿಂದ ಚೇತರಿಸಿಕೊಂಡ ನಂತರ ಬಿಡುಗಡೆ ಮಾಡುವಾಗ ಆರ್ಟಿಪಿಸಿಆರ್ ಪರೀಕ್ಷಾ ವರದಿ ಕಡ್ಡಾಯ ಮಾಡುವಂತಿಲ್ಲ ಎಂದು ಹೇಳಿದೆ ಅಂತಾರಾಜ್ಯ ಪ್ರಯಾಣಕ್ಕೆ ಆರ್ಟಿಪಿಸಿಆರ್ ಪರೀಕ್ಷೆ ವರದಿ ಅಗತ್ತವಿಲ್ಲ ಅಗತ್ತವಿಲ್ಲದೆ ಯಾರೂ ಪ್ರಯಾಣ ಮಾಡಬಾರದು ಸೋಂಕಿನ ಗುಣಲಕ್ಷಣಗಳು ಇಲ್ಲದೆಯೂ ಸೋಂಕಿತರಾಗಿರುವವರು ಚಿಕಿತ್ಸೆಯ ನಿಯಮಗಳನ್ನು ಪಾಲಿಸಬೇಕು ಎಲ್ಲ ರಾಜ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಂಜಾರಿ ಪ್ರಯೋಗಾಲಯಗಳನ್ನು ಸೋಂಕು ಪತ್ತೆ ಪರೀಕ್ಷೆಗೆ ಬಳಕೆ ಮಾಡಬೇಕು ಎಂದು ಸೂಚಿಸಲಾಗಿದೆ

ಬೇಡಿಕೆ ಸಲ್ಲಿಸುವ ರಾಜ್ಯಗಳಿಗೆ ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಅಗತ್ಯವಿರುವಷ್ಟು ಆಮ್ಲಜನಕ ತಲುಪಿಸಲು ರೈಲ್ವೆ ಕಾರ್ಯೋನ್ಮಖವಾಗಿದೆ

ಎಂ ಒ ವಿತರಣೆಯಾಗಿದೆ

ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದಾರೆ

ಕೋವಿನ್ ಮೋರ್ಟಲ್ನಲ್ಲಿ ಹೆಸರು ನೋಂದಣಿ ಮಾಡಿಕೊಂಡು ಲಸಿಕೆ ಪಡೆಯಬೇಕು ನಂತರವೂ ಕೋವಿಡ್ ಕುರಿತ ನಿಯಂತ್ರಣ ಕ್ರಮಗಳನ್ನು ಪಾಲಿಸಬೇಕು ನಿಯಮಿತವಾಗಿ ಕರ ಶುಚಿತ್ತದ ಜೊತೆಗೆ ಕಡ್ಲಾಯವಾಗಿ ಮುಖಗವಸು ಧರಿಸಬೇಕು ಸಾಮಾಜಿಕ ಅಂತರ ಕಾಯ್ಲುಕೊಳ್ಳಬೇಕು ಎಂದು ಅವರು ಸೂಚಿಸಿದ್ದಾರೆ

ಬಡ ಮತ್ತು ದುರ್ಬಲ ಫಲಾನುಭವಿಗಳಿಗೆ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಆಹಾರ ಧಾನ್ಯಗಳನ್ನು ಮೂರೈಸಲಾಗುತ್ತಿದೆ ಈ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ಭಾರತದ ಆಹಾರ ನಿಗಮವು ಈಗಾಗಲೇ ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ದಾಸ್ತಾನು ಇರಿಸಿದೆ

ಉಳಿದಂತೆ ಪಂಜಾಬ್ ಚಂಡೀಗಢ ಗೋವಾ ಮಧ್ಯ ಪ್ರದೇಶ ಮಣಿಪುರ ನಾಗಾಲ್ಕಾಂಡ್ ಒಡಿತಾ ಮತ್ತು ಪುದುಜೇರಿ ಸಹ ಆಹಾರ ಧಾನ್ಗಳನ್ನು ಪಡೆದುಕೊಳ್ಳುವುದನ್ನು ಆರಂಭಿಸಿದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯಡಿ ಪೋರ್ಟಬಿಲಿಟಿ ಸೌಲಭ್ಯವನ್ನು ಬಳಸುವುದಕ್ಕಾಗಿ ವಲಸೆ ಬಂದ ಫಲಾನುಭವಿಗಳಿಗೆ ಆಹಾರ ಧಾನ್ನವನ್ನು ಸಮರ್ಪಕವಾಗಿ ವಿತರಿಸುವಂತೆ ಸೂಚಿಸಲಾಗಿದೆ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯ ನಂತರ ಈ ವಿಷಯ ತಿಳಿಸಿರುವ ಅವರು ಜಿಲ್ಲೆಗಳಲ್ಲಿ ಕೊರತೆ ಇರುವ ಆಮ್ಲಜನಕ ಹಾಸಿಗೆ ರೆಮಿಡಿಸಿವಿಯರ್ ಹಾಗೂ ಇನ್ನಿತರ ಅಗತ್ಯ ಡಿಷಧಗಳನ್ನು ಪೂರೈಸುವ ಜವಾಬ್ದಾರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನೀಡಲಾಗಿದೆ ಎಂದರು ರಾಜ್ಯದಲ್ಲಿ ಆಮ್ಲಜನಕ ಕೊರತೆ ನಿವಾರಣೆ ಮಾಡುವ ಕುರಿತು ಸಚಿವ ಜಗದೀಶ್ ಶೆಟ್ಟರ್ ಕೇಂದ್ರ ಸರ್ಕಾರದೊಂದಿಗೆ ಸೂಕ್ತ ರೀತಿಯಲ್ಲಿ ವ್ಯವಪರಿಸಲಿದ್ದಾರೆ ಉಪಮುಖ್ಯಮಂತ್ರಿ ಡಾ

ಅಶ್ವಕ್ಥನಾರಾಯಣ್ ರೆಮಿಡಿಸಿವಿಯರ್ ಸೇರಿ ವಿವಿಧ ದಿಷಧಗಳ ಸರಬರಾಜು ವ್ವವಸ್ಥೆಯನ್ನು ನೋಡಿಕೊಳ್ಳಲಿದ್ದಾರೆ ಸಚಿವರಾದ ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ಸರ್ಕಾರಿ ಮತ್ತು ಖಾಸಗಿ ಆಸ್ಪ್ರೆಗಳ ಪಾಸಿಗೆಗಳ ಸಮಸ್ಕೆಯ ಜವಾಬ್ದಾರಿ ನೋಡಿಕೊಳ್ಳಲಿದ್ದು ಸಚಿವ ಅರವಿಂದ ಲಿಂಬಾವಳಿ ಅವರಿಗೆ ಬಿಬಿಎಂಪಿ ವಾರ್ರೂಮ್ ಉಸ್ತುವಾರಿಯನ್ನು ವಹಿಸಲಾಗಿದೆ ಎಂದು ಮುಖ್ತಮಂತ್ರಿ ಯಡಿಯೂರಪ್ಪ ತಿಳಿಸಿದರು

ಕೋವಿಡ್ ಸೋಂಕು ಓನ್ನೆಲೆಯಲ್ಲಿ ಈ ತಿಂಗಳಲ್ಲಿ ನಡೆಯಬೇಕಿದ್ದ ಚೆಇಇ ಮುಖ್ಯ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಕೇಂದ್ರೀಯ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಿಸಿದ ಮೇ ತಿಂಗಳ ಪರೀಕ್ಷೆಗಳನ್ನು ಮುಂದೂಡುವಂತೆ ಶಿಕ್ಷಣ ಸಚಿವಾಲಯ ಈಗಾಗಲೇ ಸೂಚನೆ ಹೊರಡಿಸಿತ್ತು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಮೋಬ್ರಿಯಾಲ್ ನಿಶಾಂಕ್ ಈ ಕುರಿತು ಟ್ವೀಟ್ ಮಾಡಿದ್ದು ಸದ್ಯದ ಕೋವಿಡ್ ಪರಿಶ್ಠಿತಿ ಪಾಗೂ ವಿದ್ಕಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಈ ಶೀರ್ಮಾನ ಕೈಗೊಳ್ಳಲಾಗಿದೆ ಹೆಚ್ಚನ ಮಾಹಿತಿಗಾಗಿ ವಿದ್ಕಾರ್ಥಿ ಸಮುದಾಯ ಎನ್ಟಿಎ ಜಾಲತಾಣವನ್ನು ನೋಡಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ

ರಾಜ್ಯದಲ್ಲಿ ಮತ್ತೆ ಡೀಸಾ ಅಂಕಲೇಶ್ವರ್ ವಾಪಿ ಮೊದಾಸ ರಧಾನ್ಮರ ಕದಿ ವಿಸಂಗರ್ನಲ್ಲಿ ನಾಳೆ ರಾತ್ರಿಯಿಂದ ಕರ್ಝ್ಯೂ ವಿಸ್ತರಿಸಲಗಿದೆ

ನಾಲ್ಕನೇ ಪಂತದ ಲಾಕ್ಡೌನ್ ವಿಸ್ತರಣೆ ಸಂದರ್ಭದಲ್ಲಿ ಕೆಲವು ವಿನಾಯಿತಿಗಳನ್ನು ನೀಡಲಾಗಿದೆ ರಾಯಮರ ಮತ್ತು ದುರ್ಗ್ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಸ್ವಲ್ಪಮಟ್ಟಿಗೆ ಸುಧಾರಣೆ ಕಂಡಿದೆ ತ್ಯಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಇಂದು ಪಶ್ಚಿಮ ಬಂಗಾಳ ಮುಖ್ತಮಂತ್ರಿಯಾಗಿ ಮೂರನೇ ಬಾರಿಗೆ ಪದಗ್ರಹಣ ಮಾಡಲಿದ್ದಾರೆ

ತ್ಯಣಮೂಲ ಕಾಂಗ್ರೆಸ್ ಭವನದಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಹೊಸದಾಗಿ ಆಯ್ಕೆಯಾಗಿರುವ ಟಿಎಂಸಿ ಶಾಸಕರು ನಾಳೆ ಮತ್ತು ನಾಡಿದ್ದು ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ